ಕುಮಾರಸ್ವಾಮಿ ಹೇಳಿದ್ದಾರೆ ಪೊಲೀಸ್ ಹುತಾತ್ತದಿನ ಅಂಗವಾಗಿ ಬೆಂಗಳೂರಿನ ಕೋರಮಂಗಲದ ಕೆ ಎಸ್ಆರ್ ಪಿ ಮೈದಾನದಲ್ಲಿ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಅವರೊಂದಿಗೆ ಹುತಾತ್ನ ಪೊಲೀಸರಿಗೆ ಗೌರವ ಶ್ರದ್ದಾಂಜಲಿ ಸಲ್ಲಿಸಿದ ನಂತರ ಅವರು ಈ ವಿಷಯ ತಿಳಿಸಿದರು ಪೊಲೀಸ್ ಸಿಬ್ಬಂದಿಯ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ವರಿಷ್ಠ ಪೊಲೀಸ್ ಅಧಿಕಾರಿ ರಾಫವೇಂದ್ರ ಟಿರಾದ್ಕರ್ ನೀಡಿರುವ ವರದಿಯನ್ನು ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಶೀಘ ಅನುಷ್ಠಾನ ಮಾಡಲಾಗುವುದು ಎಂದರು ಸಮಾಜಘಾತಕ ಶಕ್ತಿಗಳನ್ನು ಮಟ್ಟಹಾಕುವಲ್ಲಿ ಶೊಲೀಸರು ಮತ್ತಷ್ಟು ಚುರುಕಿನಿಂದ ಕೆಲಸ ನಿರ್ವಹಣೆ ಮಾಡಬೇಕು ಎಂದು ಅವರು ಹೇಳದರು

ಇನ್ಫೋಸಿಸ್ಸ್ ಫೌಂಡೆಷನ್ ನೀಡುವ ನೆರವಿನ ಜೊತೆಗೆ ಸರ್ಕಾರವು ಕೈಜೋಡಿಸಲಿದೆ ಎಂದು ಮುಖ್ಜಮಂತ್ರಿ ಹೆಚ್

ಕುಮಾರಸ್ವಾಮಿ ಹೇಳಿದರು ನೃಪತುಂಗ ರಸ್ತೆಯಲ್ಲಿ ಜರ್ಣೋದ್ವಾರದ ನಂತರ ಸಿದ್ದಗೊಂಡಿರುವ ಪೊಲೀಸ್ ಸ್ನಾರಕವನ್ನು ಉಪ ಮುಖ್ಜಮಂತ್ರಿ ಡಾ

ಪರಮೇಶ್ವರ್ ಉದ್ಘಾಟಿಸಿದರು ಇದರ ಜೊತೆಗೆ ಕೆಎಸ್ಆರ್ಪಿ ಮೈದಾನದಲ್ಲಿ ಹೊಲೀಸ್ ಇಲಾಖೆ ವತಿಯಿಂದ ನವೀಕರಿಸಲಾದ ನಂದಿನ ಹಾಲಿನ ಕೇಂದ್ರವನ್ನೂ ಪರಮೇಶ್ವರ್ ಉದ್ವಾಟಿಸಿದರು ಈ ಸಂದರ್ಭದಲ್ಲಿ ಸರ್ಕಾರದ ಮುಖ್ಯಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಡಿಜಿಪಿ ನೀಲಮಣಿ ರಾಜು ನಗರ ಪೊಲೀಸ್ ಆಯುಕ್ತ ಟ ಸುನಿಲ್ ಕುಮಾರ್ ಹಿರಿಯ ಮೊಲೀಸ್ ಆಧಿಕಾರಿಗಳು ಭಾಗಿಯಾಗಿದ್ದರು ಇದರ ಜೊತೆಗೆ ರಾಜ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮೊಲೀಸ್ ಹುತಾತ್ನ ದಿನ ಆಚರಿಸಿದ ವರದಿಗಳು ಬರುತ್ತಿವೆ ಕಾನೂನು ಸುವ್ನವಸ್ಥೆಯ ಮೂಲಕ ನೆಮ್ದಿ ಮತ್ತು ಜನರಿಗೆ ರಕ್ಷಣೆ ನೀಡುವ ಪೊಲೀಸ್ ಸಿಬ್ಬಂದಿ ಕಾರ್ಯ ಶ್ಲಾಘನೀಯ ಎಂದು ಗದಗ ಜಿಲ್ಲಾಧಿಕಾರಿ ಜಿ

ಬಳ್ದಾರಿಯಲ್ಲೂ ಇಂದು ಮೊಲೀಸ್ ಹುತಾತ್ನ ದಿನಾಚರಣೆ ಆಚರಿಸಲಾಯಿತು ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಟ್ಟು ಜೀವತೆತ್ತ ಪೊಲೀಸ್ ಕುಟುಂಬಗಳ ನೋವು ನಲಿವಿಗೆ ಮತ್ತು ಅವರ ಕಷ್ಟಗಳಗೆ ಎಲ್ಲರು ಸ್ವಂದಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಮ್ ಪ್ರಸಾದ್ ಹೇಳದ್ದಾರೆ ಕಾರ್ಯಕ್ರಮದಲ್ಲಿ ಹುತಾತ್ಕರಾದ ಹೊಲೀಸರಿಗೆ ಗೌರವ ಸಲ್ಲಿಸಲಾಯಿತು ದಾವಣಗೆರೆಯಲ್ಲೂ ಇಂದು ಪೊಲೀಸ್ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ಪೊಲೀಸ್ ವ್ಯವಸ್ಥೆ ಇಲ್ಲದ ಸಮಾಜವನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಬಗಾದಿ ಗೌತಮ್ ಹೇಳಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆದ ಪೊಲೀಸ್ ಹುತಾತ್ತರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು

ಅವರಿಲ್ಲದ ಸಮಾಜ ನೆನಪಿಸಿಕೊಳ್ಳುವುದು ಅಸಾಧ್ಯ ತಮ್ಮ ಜೀವ ಲೆಕ್ಕಿಸದೆ ಕರ್ತಮ್ಮ ನಿರ್ವಹಿಸುತ್ತಿರುವುದು ಮೆಚ್ಚುಗೆಯ ವಿಚಾರವಾಗಿದೆ ಎಂದರು ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿ ಆರ್ ಚೇತನ್ ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸೇವೆಯಲ್ಲಿದ್ದಾಗಲೇ ಮೃತಪಟ್ಟ ಹುತಾತ್ಮ ಪೊಲೀಸರ ಸ್ಪಾರಕಕ್ಕೆ ಹೂಗುಚ್ದವಿಟ್ಟು ಗೌರವ ಶ್ರದ್ದಾಂಜಲಿ ಸಲ್ಲಿಸಲಾಯಿತು

ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ

ನಿನ್ನೆ ಹೃದಯಾಘಾತದಿಂದ ಲಿಂಗೈಕ್ಷರಾದ ಗದಗಿನ ತೋಂಟದ ಜಗದ್ಗರು ಡಾ ಸಿದ್ದಲಿಂಗಸ್ವಾಮೀಜಿಯವರ ಅಂತ್ಯಕ್ಷರಿಯೆ ಇಂದು ಸಂಜೆ ಮಠದ ಅವರಣದಲ್ಲಿ ಧಾರ್ಮಿಕ ವಿಧಿಬದ್ದವಾಗಿ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜರುಗಲಿದೆ

ದಾಸೋಹ ಮತ್ತು ಬಸವಧರ್ಮದ ವ್ಯಕ್ಷದ ತಾಯಿಬೇರಾದ ಕಾಯಕ ದಾಸೋಹದಲ್ಲಿ ಅಚಲ ತ್ರದೈಯಿನ್ನಿರಿಸಿಕೊಂಡಿದ್ದ ತ್ರೀಗಳು ಗುದ್ದಲಿ ಹಿಡಿದು ಡಂಬಳದಲ್ಲಿ ಕೈಯಾರೆ ಬಾವಿ ತೋಡಿ ಉತ್ತಿ ಬಿತ್ತಿ ಕೃಷಿಕರಾಗಿ ದುಡಿದು ಇತರಿಗೆ ಮಾದರಿಯಾಗಿದ್ದರು ಇದಲ್ಲದೆ ಅನೇಕ ಹಿಂದುಳಿದ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಕಾಲೇಜು ಆರಂಭಿಸಲು ಹಾಗೂ ಮಠ ಮಂದಿರಗಳ ಸ್ಟಾಪನೆಗೂ ಶ್ರೀಗಳು ಮಠದ ಜಮೀನನ್ನೂ ಉದಾರವಾಗಿ ದಾನ ಮಾಡಿ ಹೃದಯ ಶ್ರೀಮಂತಿಕೆ ಮೆರೆದಿದ್ದಾರೆ ಶ್ರೀಗಳ ಅಂತಿಮ ಅಭಿಲಾಷೆಯಂತೆ ನೂತನ ಪೀಠಾಧಿಪತಿಗಳಾಗಿ ನಾಗನೂರು ರುದ್ರಾಕ್ಷಿಮಠದ ಸಿದ್ದರಾಮಕ್ಷೇರ ಮಹಾಸ್ವಾಮಿಜಿ ಅವರನ್ನು ನೇಮಕ ಮಾಡಲಾಗಿದೆ ಸರ್ವ ಮಠಾಧೀಶರು ಮತ್ತು ಗಣ್ಣರ ಸಮ್ಮಖದಲ್ಲಿ ನೂತನ ಪೀಠಾಧಿಪತಿಗಳನ್ನು ಆಯ್ಕೆ ಮಾಡಲಾಗಿದೆ ಶ್ರೀಗಳ ನಿಧನದ ಬಗ್ಗೆ ಮಬ್ಬಳ್ಳಿಯಲ್ಲಿಂದು ಮಾತನಾಡಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಶ್ರೀಗಳ ನಿಧನ ವೈಯಕ್ತಿಕವಾಗಿ ತಮಗೆ ಬಹಳ ನೋವು ತಂದಿದೆ ಅದೆ ರೀತಿ ಅವರ ಲಕ್ಷಾಂತರ ಭಕ್ತಾಧಿಗಳಗೂ ಅಪಾರ ನೋವು ತಂದಿದ್ದು ಇದನ್ನು ತಡೆಯುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಶ್ರತಿಕ್ರಿಯೆ ನೀಡಿದ್ದಾರೆ ಬಳಿಕ ಮುಖ್ಯಮಂತ್ರಿ ಹೆಚ್ ಡಿ ಕುಮಾರಸ್ವಾಮಿ ಗದಗಕ್ಕೆ ಆಗಮಿಸಿ ಲಿಂಗೈಕ್ಯರಾದ ಸ್ವಾಮಿಜಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ಗೌರವ ಸಲ್ಲಿಸಿದರು